ಪ್ರಧಾನಿಯವರು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಒಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಜಪಾನ್ ಪ್ರಧಾನಿ ಶಿಂಜೊ ಅಬೆ ಅವರೊಂದಿಗೆ ಪ್ರಧಾನಮಂತ್ರಿ ತ್ರಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆಯಿದೆ

ಶೃಂಗಸಭೆಯಲ್ಲಿ ಮೂರು ವಿಚಾರ ಗೋಷ್ಠಿಗಳಿದ್ದು ಪ್ರಧಾನಮಂತ್ರಿಯವರು ತೃಂಗಸಭೆಯ ಜೊತೆಗೆ ವಿವಿಧ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಸಹ ಭಾಗವಹಿಸಲಿದ್ದಾರೆ ಮತ್ತು ಜನತೆ ಮೊದಲು ಎಂಬ ಮೊದಲ ಶ್ವಂಗದ ಅಧಿವೇಶನದ ಮುಂದಾಳಾತ್ವ ವಹಿಸಲಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ತಿಳಿಸಿದ್ದಾರೆ ಪ್ರಧಾನಮಂತ್ರಿಯವರು ದೇಶದ ಪ್ರಮುಖ ಜನಪರ ಯೋಜನೆಗಳಾದ ಆಯುಷ್ಣಾನ್ ಭಾರತ್ ಮಣ್ಣಿನ ಆರೋಗ್ಣ ಕಾರ್ಡ್ ಮುದ್ರಾ ಯೋಜನೆ ಮುಂತಾದ ಕಾರ್ಯಕ್ರಮಗಳ ಕುರಿತು ಶ್ವಂಗಸಭೆಯಲ್ಲಿ ಪ್ರಸ್ತಾಪಿಸಲಿದ್ದಾರೆ ಅರ್ಜೆಂಟೀನಾ ಭೇಟಿಯ ಮೊದಲ ದಿನ ಪ್ರಧಾನಮಂತ್ರಿ ಸೌದಿ ದೊರೆ ಮೊಹ್ನದ್ ಬಿನ್ ಸಲ್ನಾನ್ ಹಾಗೂ ವಿಶ್ವಸಂಸ್ಟೆ ಮಹಾಕಾರ್ಯದರ್ಶಿ ಆಂಟೋನಿಯೊ ಗುಟೆರಸ್ ಅವರೊಂದಿಗೆ ಮಾತುಕತೆ ನಡೆಸಿದರು

ಕರ್ತಾರ್ಪುರ್ ಕಾರಿಡಾರ್ಗೂ ಇದೇ ಅನ್ವಯಿಸುತ್ತದೆ ಎಂದು ಬಿಎಸ್ಎಫ್ ಮಹಾನಿರ್ದೇಶಕ ರಜನಿ ಕಾಂತ್ ವಿಶ್ರಾ ಇಂದು ಹೇಳಿದ್ದಾರೆ

ಇವು ಒಳನುಸುಳುವಿಕೆಯನ್ನು ಗುರುತಿಸುತ್ತವೆ ಸಮಗ್ರ ಗಡಿ ನಿರ್ವಾಹಣಾ ಯೋಜನೆ ಉತ್ತಮವಾಗಿ ಕೆಲಸ ಮಾಡುತ್ತಿವೆ ಕಳೆದ ವರ್ಷ ಪಾಕಿಸ್ತಾನ ಕಡೆಯಿಂದ ಅನೇಕ ಅಪ್ರಜೋದಿತ ಗುಂಡಿನ ದಾಳಗಳಿಗೆ ಬಿಎಸ್ಎಫ್ ಯೋಧರು ತಕ್ಷ ಪ್ರತ್ತುತರ ನೀಡಿದ್ದಾರೆ ಎಂದರು ವಿವಿಧ ಮೂಲಗಳ ನೆರವಿನಿಂದ ಬಿಎಸ್ಎಫ್ ಗಡಿಯಲ್ಲಿನ ಕೆಲ ತಿಬಿರಗಳ ಬಗ್ಗೆ ಮಾಹಿತಿ ಪಡೆಯುತ್ತದೆ ಗಡಿಯನ್ನು ದಾಟಲು ಬಿಎಸ್ಎಫ್ಗೆ ಅಧಿಕಾರವಿಲ್ಲವಾದರೂ ಯೋಜಿತ ರೀತಿಯಲ್ಲಿ ಪ್ರತ್ತುತ್ತರ ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ

ರಾಜಸ್ತಾನದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಸಾರ್ವಜನಿಕ ಸಭೆಗಳನ್ನು ನಡೆಸುತ್ತಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಇಂದು ಮೂರು ಸಾರ್ವಜನಿಕ ರ್ವಾಲಿಗಳು ಮತ್ತು ಒಂದು ರೋಡ್ ಕೊ ನಡೆಸಿದರು ಮುಖ್ಯಮಂತ್ರಿ ವಸುಂದರಾ ರಾಜೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಮದನ್ ಲಾಲ್ ಸೈನಿ ಸಹ ಅನೇಕ ರ್ಕಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕಾಂಗ್ರೆಸ್ ಪರವಾಗಿ ಮಾಜಿ ಮುಖ್ಯಮಂತ್ರಿ ಅಕೋಕ್ ಗೆಹ್ಲೋಟ್ ದೌಸಾ ಭರತ್ಪುರ್ ಮತ್ತು ಜಲ್ಮರದಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಚಿನ್ ಪೈಲೇಟ್ ಸಹ ವಿವಿಧೆಡೆ ಚುನಾವಣಾ ರ್್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದರು ತೆಲಂಗಾಣದಲ್ಲಿ ಶ್ರಮುಖ ಪಕ್ಷಗಳ ನಾಯಕರು ತಮ್ನ ಅಭ್ಲರ್ಥಿಗಳ ಪರವಾಗಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಸಿರ್ಪುರ್ನಲ್ಲಿ ಚುನಾವಣಾ ರ್ನಾಲಿ ಉದ್ದೇಶಿಸಿ ಮಾತನಾಡಿದ ಗೃಹ ಸಚಿವ ರಾಜನಾಥ್ ಸಿಂಗ್ ಟಿಆರ್ಎಸ್ ನೇತೃತ್ವದ ಸರ್ಕಾರ ಅಭಿವೃದ್ದಿಗೆ ಗಮನ ನೀಡುತ್ತಿಲ್ಲ

ಅಭವೃದ್ಧಿ ಯೋಜನೆಗಳನ್ನು ಬಿಜೆಒ ಅಷ್ಟೇ ಜಾರಿಗೆ ತರಲಿದೆ ಎಂದು ಹೇಳಿದರು

ಮಾಜಿ ಸಂಸದ ಹಾಗೂ ಕ್ರಿಕೆಟ್ ಆಟಗಾರ ಮೊಪ್ಲದ್ ಅಜರುದ್ದೀನ್ ಅವರನ್ನು ಎಐಸಿಸಿ ತೆಲಂಗಾಣ ಕಾಂಗ್ರೆಸ್ ಪ್ರದೇಶ್ ಸಮಿತಿಯ ಕಾರ್ಯಾಧಕ್ಷಕರನ್ನಾಗಿ ನೇಮಿಸಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕೋಕ್ ಗೆಹ್ಲೋಟ್ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ

ವಿಧಾನಸಭೆ ಚುನಾವಣೆ ನಡೆಯುತ್ತಿರುವ ತೆಲಂಗಾಣದಲ್ಲಿ ಅಜರುದ್ವೀನ್ ಕಾಂಗ್ರೆಸ್ ಪಕ್ಷಕ್ಕೆ ತಾರಾ ಪ್ರಚಾರಕರಾಗಿದ್ದಾರೆ ಪಾಕಿಸ್ತಾನ ತನ್ನ ನೆಲವನ್ನು ಇಸ್ಲಾಮಿಕ್ ದೇಶವಾಗಿ ಬದಲಾಯಿಸಿದೆ ಎಂದು ಸೇನಾ ಮುಖ್ಯಸ್ವ ಜನರಲ್ ಬಿ

ರಾವತ್ ಹೇಳಿದ್ದಾರೆ ಪಾಕಿಸ್ತಾನ ಭಾರತದೊಂದಿಗೆ ಒಟ್ಟಗೆ ಇರಬೇಕಾದರೆ ಪಾಕಿಸ್ತಾನದವರು ತಮ್ಮ ದೇಶವನ್ನು ಜಾತ್ಹತೀತ ದೇಶವಾಗಿ ಬೆಳಸಬೇಕು ಭಾರತದಂತೆ ತಮ್ಮ ದೇಶವೂ ಜಾತ್ಯತೀತ ದೇಶವಾಗಬೇಕೆಂದು ಬಯಸಿದ್ದರೆ ಅವರಿಗೂ ಒಂದು ಅವಕಾಶವಿದೆ ಎಂದು ರಾವತ್ ಹೇಳಿದ್ದಾರೆ ಪುಣೆಯಲ್ಲಿಂದು ರಾಷ್ಷೀಯ ರಕ್ಷಣಾ ಅಕೆಡೆಮಿಯ ನಿರ್ಗಮನ ಪಥಸಂಚಲನ ವಿಕ್ಷೀಸಿದ ನಂತರ ಅವರು ಸುದ್ಗಿಗಾರರೊಂದಿಗೆ ಮಾತನಾಡಿ ಸೇನೆಯಲ್ಲಿ ಮಹಿಳೆಯರಿಗೆ ಶಾಶ್ವತ ಆಯೋಗ ರಚಿಸುವುದನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಇಂದು ಬೆಳಗ್ಗೆ ವರ್ಣರಂಜಿತ ನಿರ್ಗಮನ ಪಥಸಂಚಲನ ನಡೆಯಿತು

ಗೋಂಡಾದಲ್ಲಿಂದು ಆರಂಭವಾದ ರಾಷ್ಲೀಯ ಕುಸ್ತಿ ಚಾಂಪಿಯನ್ ಶಿಪ್ ಉದ್ವಾಟನಾ ಸಮಾರಂಭದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಸಮ್ನುಖದಲ್ಲಿ ಒಕ್ಕೂಟದ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಈ ವಿಷಯವನ್ನು ಪ್ರಕಟಿಸಿದರು ಈ ಕಾಂಟ್ರಾಕ್ಸ್ಗಳನ್ನು ಒಂದು ವರ್ಷದ ನಂತರ ನವೀಕರಿಸಲಾಗುವುದು ಕುಸ್ತಿಪಟುಗಳನ್ನು ನಾಲ್ಲು ದರ್ಜೆಗಳಾಗಿ ವಿಂಗಡಿಸಲಾಗಿದೆ

ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರ ಕುರಿತು ನಡೆಯುವ ಅಧಿವೇಶನದಲ್ಲಿ ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ಲಲ್ಲಾ ಜಯೀದ್ ಅಲ್ ನಹಿಯಾನ್ ಅವರೊಂದಿಗೆ ಸುಷ್ಪಾಸ್ತರಾಜ್ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎರಡೂ ಪ್ರಾಂತ್ಯಗಳ ನಡುವಿನ ಹಳೆಯ ಧಾರ್ಮಿಕ ಸಾಂಸ್ಕತಿಕ ಮತ್ತು ಆರ್ಥಿಕ ಸಂಬಂಧಗಳಿಂದ ಭಾರತ ಮತ್ತು ಯುಎಇ ಉತ್ತಮ ಸ್ನೇಹ ಬಾಂಧವ್ಲ ಹೊಂದಿವೆ ಇತ್ತೀಚನ ವರ್ಷಗಳಲ್ಲಿ ಉಭಯ ದೇಶಗಳ ನಾಯಕರ ಭೇಟಗಳ ವಿನಿಮಯದಿಂದ ಬಾಂಧನ್ಲ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಮಟ್ಟಕ್ಷೇರಿದೆ

ಯುಎಇ ಭೇಟಿಯ ವೇಳೆ ಸುಷ್ಪಾಸ್ತರಾಜ್ ಅಬುದಾಬಿ ದೊರೆ ಶೇಖ್ ಮೊಹ್ನದ್ ಬಿನ್ ಜಯೀದ್ ಅಲ್ ನಹಿಯಾನ್ ಅವರನ್ನು ಭೇಟ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಯುಎಇ ವಿದೇಶಾಂಗ ಸಚಿವರೊಂದಿಗೆ ಅಬುದಾಬಿಯಲ್ಲಿ ಗಾಂಧಿ ಜಯೀದ್ ಡಿಜಿಟಲ್ ವಸ್ತು ಸಂಗ್ರಹಾಲಯವನ್ನು ಸುಷಾಸ್ವರಾಜ್ ಉದ್ಘಾಟಿಸದ್ದಾರೆ

ಅಬುದಾಬಿಯಲ್ಲಿ ಭಾರತೀಯ ಸಮುದಾಯದೊಂದಿಗೆ ಸುಷ್ಯಾಸ್ವರಾಜ್ ಸಂವಾದ ನಡೆಸಲಿದ್ದಾರೆ ದೇಶದ ಆರೋಗ್ಯ ವ್ಯವಸ್ಥೆಯಲ್ಲಿ ಮಹತ್ವದ ಪ್ರಗತಿಯಾಗುತ್ತಿರುವುದರಿಂದ ಭಾರತ ಈಗ ಆರೋಗ್ಯ ರಕ್ಷಣೆ ವಿಸ್ತರಣೆಯತ್ತ ಮುನ್ನಡೆಯಬೇಕು ಎಂದು ನೀತಿ ಆಯೋಗ ಸದಸ್ಯ ಡಾ ವಿ ಕೆ ಪಾಲ್ ತಿಳಿಸಿದ್ದಾರೆ ದೆಪಲಿಯಲ್ಲಿಂದು ನೀತಿ ಆಯೋಗ ಆಯೋಜಿಸಿದ್ದ ಆರೋಗ್ಯ ಮ್ಯವಸ್ಥೆ ಕುರಿತ ಅಭಿವೃದ್ಧಿ ಮಾತುಕತೆಯಲ್ಲಿ ಅವರು ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯತ್ತ ದೇಶ ಮುಂದೆ ಸಾಗಬೇಕಾಗಿದೆ ಎಲ್ಲರನ್ನೊಳಗೊಂಡ ಆರೋಗ್ಯ ವ್ಯವಸ್ಥೆಯ ಭಾರತದ ಪಯಣದಲ್ಲಿ ಪ್ರಾಥಮಿಕ ಆರೋಗ್ಯ ರಕ್ಷಣೆಯಲ್ಲಿ ದೇಶೀಯ ಆಯುಷ್ ಪದ್ಧತಿಗಳನ್ನು ಅಳವಡಿಸಕೊಳ್ಳಬೇಕಾಗಿದೆ ಎಂದು ಹೇಳಿದರು ನೀತಿ ಅಯೋಗದ ಸಿಇಒ ಅಮಿತಾಬ್ ಕಾಂತ್ ಮಾತನಾಡಿ ಆರೋಗ್ಯ ರಕ್ಷಣೆ ಎಲ್ಲರಿಗೂ ಒದಗಿಸಲು ಡಿಜಿಟಲ್ ಹೆಲ್ತ್ ನೆರವಾಗಲಿದೆ ದೇತ ಮತ್ತಪ್ಟು ಪ್ರಗತಿ ಸಾಧಿಸಲು ಕಡಿಮೆ ವೆಚ್ಚದಲ್ಲಿ ವಿಶ್ವದರ್ಜೆ ಆರೋಗ್ಯ ವ್ಯವಸ್ಥೆ ಒದಗಿಸಬೇಕಾದ ಅಗತ್ಯವಿದೆ ಎಂದು ಹೇಳದರು ಸಾಮಾಜಿಕ ಆರ್ಥಿಕ ಬದಲಾವಣೆ ಮತ್ತು ಸುಸ್ಕಿರ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು ಸಂಶೋಧನೆ ಚಟುವಟಿಕೆಗಳು ಮತ್ತು ನೀತಿಗಳನ್ನು ರೂಪಿಸಲು ಡಾ ಅಂಬೇಡ್ಕರ್ ಅಂತಾರಾಷ್ಟೀಯ ಕೇಂದ್ರ ಮತ್ತು ಜವಾಹರ್ಲಾಲ್ ನೆಹರು ವಿಶ್ವ ವಿದ್ಯಾಲಯ ಇಂದು ಒಡಂಬಡಿಕೆಯೊಂದಕ್ಕೆ ಸಹಿ ಹಾಕಿವೆ ದೆಹಲಿಯಲ್ಲಿಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ತಾವರ್ ಚಂದ್ ಗೆಹ್ಲೋಟ್ ಸಮ್ಮಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಗೆಹ್ಲೋಟ್ ಅವರು ಸಾಮಾಜಿಕ ಆರ್ಥಿಕ ಬದಲಾವಣೆಗೆ ಸಂಬಂಧಿಸಿದ ಎಲ್ಲಾ ವಲಯಗಳಲ್ಲಿ ಸಂಶೋಧನೆ ಮತ್ತು ಇತರೆ ಚಟುವಟಕೆಗಳನ್ನು ಕೈಗೆತ್ತಿಕೊಳ್ಳುವ ಉದ್ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ